ವಿಚಾರಣೆಯನ್ನು ವಿಸ್ತರಿಸುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ

ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಸಹಯೋಗದೊಂದಿಗೆ ಕೃಷಿ ತಂತ್ರಜ್ಞರ ಸಂಸ್ಥೆಯಲ್ಲಿ ಇಂದು ಆಯೋಜಿಸಲಾಗಿದ್ದ ವಿಶ್ವ ಆಹಾರ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾದಿದ ಅವರು ಸೂಕ್ತವಲ್ಲದ ಆಹಾರ ಪದ್ದತಿಯಿಂದ ಮಕ್ಕಳಲ್ಲಿ ಅಪೌಷ್ಟಿಕತೆ ಸಮಸ್ಯೆ ಕಂಡುಬರುತ್ತಿದೆ ಇದು ಸಾಂಕ್ರಾಮಿಕ ರೋಗಗಳಿಗೂ ಕಾರಣವಾಗುತ್ತಿದೆ ಶಿಶುಗಳಿಗೆ ಆಹಾರ ಪರಿಕಲ್ಪನೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಮನಾಗಿರಬೇಕು ಎಂದರು

ಹಸಿವು ಮುಕ್ತ ವಿಶ್ವಕ್ಕಾಗಿ ಉತ್ತಮ ಆಹಾರ ಸೇವನೆ ಈ ವರ್ಷದ ವಿಶ್ವ ಆಹಾರ ದಿನದ ಘೋಷ ವಾಕ್ಯವಾಗಿದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ತಲೆ ದೋರಿರುವ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯ ಕಾರಣ ಈ ಬಾರಿ ಹಂಪಿ ಉತ್ಸವವನ್ನು ಸರಳವಾಗಿ ಆಚರಿಸಲಾಗುವುದು ಎಂದು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ ಬಳ್ಳಾರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾದಿದ ಅವರು ಹಂಪಿ ಉತ್ಸವ ಆಚರಣೆ ಕುರಿತು ಸಂಪುಟ ಸಭೆಯಲ್ಲಿ ಈಗಾಗಲೇ ಚರ್ಚೆ ನಡೆದಿದ್ದು ಸರಳವಾಗಿ ಎರಡು ದಿನಗಳ ಕಾಲ ಆಚರಿಸಲು ಮುಖ್ಯಮಂತ್ರಿ ಸೂಚಿಸಿದ್ದಾರೆ ದಿನಾಂಕ ನಿಗದಿಯ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ನಿರ್ಧರಿಸಲಿದ್ದಾರೆ ಎಂದು ತಿಳಿಸಿದರು ರೈತರ ಸಾಲ ಮನ್ನಾ ಮಾಡಲು ಹಿಂದಿನ ಸರ್ಕಾರ ಹಣ ನಿಗದಿಪಡಿಸಿಲ್ಲ ಈ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಶ್ರೀರಾಮುಲು ಹೇಳಿದರು ಕಳೆದ ಎರಡೂವರೆ ದಶಕದ ಬೇಡಿಕೆಯಾಗಿದ್ದ ಹೊಸಪೇಟೆ ಕೊಟ್ಟೂರು ಹರಿಹರ ನಡುವಿನ ನೂತನ ಪ್ಯಾಸೆಂಜರ್ ರೈಲು ಸಂಚಾರಕ್ಕೆ ಕೇಂದ್ರ ರೈಲ್ವೆ ಖಾತೆ ಸಹಾಯಕ ಸಚಿವ ಸುರೇಶ್ ಅಂಗಡಿ ನಾಳೆ ಹೊಸಪೇಟೆ ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಲಿದ್ದಾರೆ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ

ಈಶ್ವರಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ರೈಲು ಮಾರ್ಗದಿಂದ ಹರಿಹರ ದಾವಣಗೆರೆ ಕೊಟ್ಟೂರು ಹೊಸಪೇಟೆ ಕೊಪ್ಪಳ ಬಳ್ಳಾರಿ ಭಾಗದ ಪ್ರಯಾಣಿಕರಿಗೆ ಅನುಕೂಲವಾಗಲಿದ್ದು ಬೆಂಗಳೂರು ಹೊಸಪೇಟೆ ಮತ್ತು ಹುಬ್ಬಳ್ಳಿ ಗುಂತಕಲ್ ಮಾರ್ಗಗಳ ಮಧ್ಯೆ ಸಂಪರ್ಕ ಬೆಸೆಯುವ ಕೊಂಡಿಯಾಗಲಿದೆ ಗುರುಕೊಟ್ಟೂರೇಶ್ವರ ದೇವಾಲಯಕ್ಕೆ ಬರುವ ಯಾತ್ರಿಗಳಿಗೆ ಈ ರೈಲಿನಿಂದ ಪ್ರಯೋಜನವಾಗಲಿದ್ದು ಸಾರ್ವಜನಿಕರು ಇದರ ಸದುಪಯೋಗಪದಿಸಿಕೊಳ್ಳಬೇಕೆಂದು ಸುರೇಶ್ ಅಂಗದಿ ತಿಳಿಸಿದ್ದಾರೆ ಮಾಜಿ ಸಚಿವ ಹಾಗೂ ಜೆಡಿಎಸ್ ಶಾಸಕ ಸಾ

ಮಹೇಶ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಸಾ

ರಾಜೀನಾಮೆ ಸಲ್ಲಿಸುವಾಗ ವಿಧಾನಸಭಾಧ್ಯಕ್ಷರು ಕೇಂದ್ರ ಸ್ವಾನದಲ್ಲಿ ಇಲ್ಲದ ಕಾರಣ ಕಾರ್ಯದರ್ಶಿಗೆ ರಾಜೀನಾಮೆ ರವಾನಿಸಿದ್ದೆ ತದನಂತರ ಸ್ವೀಕರ್ ಮನವೊಲಿಸಿದರಾದರೂ ತಾವು ರಾಜೀನಾಮೆ ವಾಪಸ್ ಪಡೆದಿಲ್ಲ ಎಂದು ಸಾ

ಮಹೇಶ್ ತಿಳಿಸಿದರು

ನವೀನ್ ಭಟ್ ಹಾಸನ ಉಪ ವಿಭಾಗ ಶೇಕ್ ತನ್ವೀರ್ ಆಸೀಫ್ ಹೊಸಪೇಟೆ ಲೋಕಂಡೆ ಸ್ನೇಹ ಸುಧಾಕರ್ ಇಂಡಿ ಅಕ್ಷಯ್ ಶ್ರೀಧರ್ ಬೀದರ್ ಭನ್ನರ್ ಸಿಂಗ್ ಮೀನಾ ಬಸವ ಕಲ್ಯಾಣ ಡಾ ದಿಲೀಪ್ ಸಸಿ ಲಿಂಗಸಗೂರು ಹಾಗೂ ಡಾ

ನಂದಿನಿ ದೇವಿ ಅವರನ್ನು ಮಧುಗಿರಿ ಉಪ ವಿಭಾಗಾಧಿಕಾರಿಗಳಾಗಿ ನಿಯೋಜಿಸಲಾಗಿದೆ